ಉಪಮುಖ್ಯಮಂತ್ರಿಯಾಗಿ ಪದಗ್ರಹಣ ಉಭಯ ನಾಯಕರಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅಭಿನಂದನೆ

ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಪ್ರಚಾರ ಕಾರ್ಯ ಚುರುಕು

ರಾಸಾಯನಿಕ ಅಸ್ತಗಳ ಸಮಾವೇಶ ಕುರಿತ ಬ್ರಿಟನ್ ಬೆಂಬಲದ ನಿರ್ಣಯಕ್ಕೆ ವಿಶ್ವಸಂಸ್ವೆಯ ಭದ್ರತಾ ಮಂಡಳಯಲ್ಲಿ ಸರ್ವಾನುಮತದ ಅನುಮೋದನೆ

ರಾಜಭವನದಲ್ಲಿ ಇಂದು ದೆಳ್ಳಂದೆಳಗ್ಗೆ ರಾಜ್ಯಪಾಲ ಬಿ

ಕೋಶಿಯಾರಿ ಈ ಇಬ್ಲರೂ ನಾಯಕರಿಗೆ ಅಧಿಕಾರ ಮತ್ತು ಗೌಪ್ಲತೆಯ ಪ್ರಮಾಣ ವಚನವನ್ನು ಬೋಧಿಸಿದರು ಮಹಾರಾಷ್ಷ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಸ್ಪಷ್ಷ ಜನಾದೇಶ ನೀಡಿದ್ದರೂ ಸಹ ಶಿವಸೇನೆ ಫಲಿತಾಂಶ ಹೊರಬಿದ್ದ ನಂತರ ಇತರ ಪಕ್ಷಗಳೊಂದಿಗೆ ಮೈತ್ರಿಗೆ ಯತ್ರಿಸಿತು ರಾಜ್ಯದಲ್ಲಿ ರಾಷ್ಯಪತಿ ಆಲ್ಲಕೆ ಜಾರಿಗೆ ಇದೇ ಪ್ರಮುಖ ಕಾರಣ ಎಂದು ಫಡ್ನವಿಸ್ ಪ್ರಮಾಣ ವಚನ ಸ್ತೀಕರಿಸಿದ ನಂತರ ಹೇಳಿದರು ಮಹಾರಾಷ್ಲಗೆ ಸ್ತೀರ ಸರ್ಕಾರದ ಅಗತ್ಯವಿತ್ತೆ ಹೊರತು ಕಿಚಡಿ ಸರ್ಕಾರದ್ದಲ್ಲ ಎಂದರು ಉಪ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಅಜಿತ್ ಪವಾರ್ ಮಾತನಾಡಿ ವಿಧಾನಸಭಾ ಚುನಾವಣೆಯಾಗಿ ಒಂದು ತಿಂಗಳಾಗುತ್ತಾ ಬಂದರೂ ಯಾವ ಪಕ್ಸವೂ ಸರ್ಕಾರ ರಚನೆ ಮಾಡಲು ಸಾಧ್ಯವಾಗಲಿಲ್ಲ ಮಹಾರಾಷ್ಸ ರೈತರ ಸಮಸ್ಗೆಗಳೂ ಸೇರಿದಂತೆ ಹಲವು ಗಂಭೀರ ಸಮಸ್ಲೆಗಳನ್ನು ಎದುರಿಸುತ್ತಿದೆ ಆದ್ದರಿಂದ ಸ್ನಿರ ಸರ್ಕಾರ ನೀಡಲು ತಾವು ನಿರ್ಧರಿಸಿದ್ದಾಗಿ ಹೇಳದರು

ಮಹಾರಾಷ್ಟದ ಉಜ್ತಲ ಭವಿಷ್ಣಕ್ಕೆ ಉಭಯ ನಾಯಕರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವ ವಿಶ್ವಾಸವಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಡರಿ ಸಹ ಈ ಇಬ್ಲರು ನಾಯಕರಿಗೆ ಶುಭಾಶಯ ಕೋರಿದ್ದಾರೆ ಈ ನಡುವೆ ಎನ್ಸಿಪಿ ವರಿಷ್ನ ಶರದ್ ಪವಾರ್ ಮಹಾರಾಷ್ನದಲ್ಲಿ ಸರ್ಕಾರ ರಚನೆಗೆ ಬಿಜೆಪಿಗೆ ದೆಂಬಲ ನೀಡಿರುವ ಅಜತ್ ಪವಾರ್ ನಿರ್ಧಾರ ಅವರ ವ್ಲೆಯಕ್ತಿಕ ನಿರ್ಧಾರವಾಗಿದೆ ಇದಕ್ಕೂ ತಮ್ನ ಪಕ್ಷಕೂ ಯಾವುದೇ ಸಂಬಂಧವಿಲ್ಲ ಅವರ ನಿರ್ಧಾರವನ್ನು ಎನ್ಸಿಪಿ ಬೆಂಬಲಿಸುವುದಿಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ ಶಿವಸೇನೆ ನಾಯಕ ಸಂಜಯ್ ರಾವುತ್ ಪ್ರತಿಕ್ರಿಯಿಸಿದ್ಲು ಎನ್ಸಿಪಿ ನಾಯಕ ಅಜತ್ ಪವಾರ್ ಅಧಿಕಾರದ ದುರಾಸೆಯಿಂದ ರಾಜ್ಲದ ಮತದಾರರನ್ನು ವಂಚಿಸಿದ್ಗಾರೆ ಅಜಿತ್ ಪವಾರ್ ನಿರ್ಧಾರಕ್ತೂ ಎನ್ಸಿಪಿ ವರಿಷ್ಠ ಶರದ್ ಪವಾರ್ ಅವರಿಗೂ ಸಂಬಂಧವಿಲ್ಲ ಶರದ್ ಪವಾರ್ ಈಗಲೂ ಶಿವಸೇನೆಯೊಂದಿಗೆ ಇದ್ದಾರೆ ಎಂದು ಅವರು ಹೇಳಿದ್ದಾರೆ

ಪರಿಸ್ವಿತಿಯನ್ನು ಪರಿಶೀಲಿಸುತ್ತಿದೆ ಎಂದು ಅಮರಾವತಿ ವಿಭಾಗದ ಜಿಲ್ಲಾಧಿಕಾರಿ ಪಿಯೂಷ್ ಸಿಂಗ್ ಕೇಂದ್ರದ ತಂಡಕ್ಕೆ ಬೆಳೆ ಹಾನಿ ಕುರಿತ ವಿವರಗಳನ್ನು ನೀಡಿದರು

ಅಕೋಲಾ ಮತ್ನ ಬುಲ್ದಾನ ಜಿಲ್ಲೆಗಳಲ್ಲಿ ಹತ್ತಿಯ ಬೆಳೆಗೆ ಅಪಾರ ಹಾನಿಯಾಗಿದೆ

ಈ ನಡುವೆ ಕೇಂದ್ರದ ತಂಡವು ಯಾವತಲ್ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಅಲ್ಲಿ ಉಂಟಾಗಿರುವ ಬೆಳೆ ಹಾನಿಯ ಬಗ್ಗೆ ಪರಿಶೀಲಿಸಿತ್ತು

ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ದೀರ್ಘಾವಧಿಯ ಚುನಾವಣೆಯ ಪ್ರಚಾರಕ್ಷೆ ಸಜ್ಲಾಗುತ್ತಿದ್ದಾರೆ

ಮರುದಿನ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ

ಈ ಪ್ಲೆಕಿ ಮೂರು ಸ್ಥಾನಗಳನ್ನು ಪರಿತಿಷ್ಟ ಜಾತಿಗೆ ಮೀಸಲಿಡಲಾಗಿದೆ

ಹೊಸತನವನ್ನು ಉತ್ತೇಜಿಸಲು ಸರ್ಕಾರ ಸ್ಪಾರ್ಟ್ ಎಂಎಸ್ಎಂಇಗಳಿಗಾಗಿ ಪೇಟೆಂಟ್ ವಿಧಾನವನ್ನು ಸರಳೀಕರಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಮತ್ತು ಉದಯೋನ್ನುಖ ಉದ್ಲಮಗಳಿಗೆ ಎಲ್ಲಾ ದೆಂಬಲ ನೀಡಲಿದೆ ಎಂದು ಅವರು ಭರವಸೆ ನೀಡಿದರು

ಕೈಗಾರಿಕೆ ಮತ್ತು ಸರ್ಕಾರಗಳು ಒಗ್ಗೂಡಬೇಕೆಂದು ಕರೆ ನೀಡಿದ ಅವರು ಸುಸ್ಕಿರತೆಯು ಹೊಸ ಆವಿಶಾರಗಳಿಗೆ ಪೂರಕವಾಗಲಿದೆ ಎಂದು ತಿಳಿಸಿದರು

ಪ್ರಧಾನ ಮಂತ್ರಿ ಕಾರ್ಯಾಲಯ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಯೂಟ್ಲೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಿರುತ್ತದೆ ಮೂಲ ಹಿಂದಿ ಭಾಷಣದ ನಂತರ ಬೆಂಗಳೂರು ಆಕಾಶವಾಣಿ ಕೇಂದ್ರ ಪ್ರಧಾನ ಮಂತಿರಯವರ ಭಾಷಣದ ಕನ್ನಡ ಅನುವಾದವನ್ನು ಬಿತ್ತರಿಸಲಿದ್ದು

ಕರ್ನಾಟಕದ ಎಲ್ಲಾ ಬಾನುಲಿ ಕೇಂದ್ರಗಳು ಈ ಕಾರ್ಯಕ್ರಮವನ್ನು ಏಕಕಾಲಕ್ಕೆ ಸಹ ಪ್ರಸಾರ ಮಾಡಲಿವೆ

ವಾಯುಮಾಲಿನ್ಲಕ್ಷೆ ಕಡಿವಾಣ ಹಾಕಲು ಪ್ರತಿ ದಿನ ಹೋರಾಟ ನಡೆಸುತ್ತಿರುವುದಾಗಿ ಲೋಕಸಭೆಯಲ್ಲಿ ನಿನ್ನೆ ಅವರು ತಿಳಿಸಿದ್ದಾರೆ ವಾಯುಮಾಲಿನ್ನ ಮತ್ತು ಹವಾಮಾನ ಬದಲಾವಣೆ ಕುರಿತ ಚರ್ಚೆಗೆ ಅವರು ಉತ್ತರ ನೀಡುತ್ತಿದ್ದರು

ಗಿಡ ನೆಡುವ ಕೆಲಸಕ್ಕೆ ಎಲ್ಲರೂ ಮುಂದಾಗುವ ಅಗತ್ಯವಿದ್ದು ಪ್ರತಿಯೊಬ್ಬರೂ ಕನಿಷ್ಠ ಏಳು ಮರಗಳನ್ನು ನೆಡುವ ಅಗತ್ಯವಿದೆ ಎಂದು ಹೇಳಿದ ಅವರು ಮಾಲಿನ್ನವನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಮುಂದಾಗಿದೆ ಎಂದರು ಹಿರಿಯ ಕಲಾವಿದೆ ಹಾಗೂ ಬಾಲಿವುಡ್ ನಟಿ ಶಬಾನಾ ಅಜ್ಜಿ ಅವರ ತಾಯಿ ಶೌಖತ್ ಕೈಫಿ ಮುಂದೈನಲ್ಲಿ ನಿನ್ನೆ ಸಂಜೆ ನಿಧನ ಹೊಂದಿದರು

ಶಬಾನಾ ಅವರ ಪತಿ ಹೆಸರಾಂತ ಲೇಖಕ ಮತ್ತು ಗೀತರಚನಾಕಾರ ಜಾವೇದ್ ಅಖ್ಲರ್ ಈ ಮಾಹಿತಿ ನೀಡಿದ್ದಾರೆ ಶೌಖತ್ ಕೈಫಿ ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದೆಯಾಗಿ ಖ್ಯಾತರಾಗಿದ್ದರು ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಮಧ್ವಾಪ್ಯ ನೆರವೇರಲಿದೆ ಹೆಸರಾಂತ ಉರ್ದು ಕವಿ ಹಾಗೂ ಚಲನಚಿತ್ರ ಗೀತರಚನಾಕಾರರಾಗಿದ್ದ ಕೈಫಿ ಅಣ್ಣಿ ಅವರ ಪತ್ರಿ ಶೌಖತ್ ಇಭರೂ ಮುಂಬೈನ ಹೆಸರಾಂತ ರಂಗ ಕಲಾವಿದರ ತಂಡ ಇಂಡಿಯನ್ ಪೀಪಲ್ಲೆ ಥಿಯೇಟರ್ ಅಸೋಸಿಯೇಷನ್ ಮತ್ತು ಪ್ರಗತಿಪರ ಲೇಖಕರ ಸಂಘದ ಮಾರ್ಗದರ್ಶಕರಾಗಿದ್ದರು ಈ ಎರಡೂ ಗುಂಪುಗಳು ಭಾರತೀಯ ಕಮ್ನುನಿಸ್ತ್ ಪಕ್ಷ ಸಿಪಿಐನ ಸಾಂಸ್ತತಿಕ ವೇದಿಕೆಗಳಾಗಿವೆ ಬಜಾರ್ ಉಮಾವ್ ಜಾನ್ ಮತ್ತು ಮೀರಾ ನಾಯಕ್ ಅವರ ಆಸ್ಲರ್ ನಾಮಾಂಕಿತ ಚಲನಚಿತ್ರ ಸಲಾಂ ಬಾಂಬೆ ಚಿತ್ರಗಳಲ್ಲಿ ಶೌಖತ್ ಅಜ್ನಿ ಅವರ ತ್ರೇಷ್ನ ಅಭಿನಯ ಅಪಾರ ಮೆಚ್ಲಗೆಗೆ ಪಾತ್ರವಾಗಿತ್ತು ಬಾಲಿವುಡ್ನ ಪಲವು ಗಣ್ಣರು ಹಿರಿಯ ನಟಿಯ ನಿಧನಕ್ಕೆ ತೀವ್ರ ಶೋಕ ವ್ಯಕ್ಷಪಡಿಸಿದ್ದು ರಂಗಭೂಮಿ ಮತ್ತು ಚಲನಚಿತ್ರ ರಂಗಕ್ಕೆ ಶೌಖತ್ ಅವರ ಕೊಡುಗೆ ಚಿರಸ್ತರಣೀಯ ಎಂದು ಕಂಬನಿ ಮಿಡಿದಿದ್ದಾರೆ

ಉತ್ಪಾದನ್ ಶೇಖರಣೆ ಮತ್ತು ಬಳಕೆ ನಿರ್ಬಂಧ ಕುರಿತಂತೆ ಬ್ರಿಟನ್ ಬೆಂಬಲ ಸೂಚಿಸಿರುವ ನಿರ್ಣಯಕ್ಷಿ ಸರ್ವಾಸುಮತದ ಅನುಮೋದನೆ ನೀಡಿದೆ ರಾಸಾಯನಿಕ ಅಸ್ತಗಳ ಬಳಕೆಯಿಂದ ಉಂಟಾಗುವ ದುಷ್ಪಾರಿಣಾಮಗಳಗೆ ಅವುಗಳನ್ನು ಬಳಸುವವರನ್ನ ನೇರವಾಗಿ ಹೊಣೆಗಾರರನ್ಯಾಗಿ ಮಾಡಬೇಕು ಎಂದು ಭದ್ರತಾ ಮಂಡಳಿಯ ನಿರ್ಣಯದಲ್ಲಿ ಹೇಳಲಾಗಿದೆ

ಈ ನಿರ್ಣಯಕ್ಷೆ ಉತ್ತರ ಕೊರಿಯಾ ಈಜಿಪ್ಟ್ ಮತ್ತು ದಕ್ಷಿಣ ಸೂಡಾನ್ ಇನ್ಯೂ ಸಹಿ ಮಾಡಿಲ್ಲ